ಜಮ್ನ ಮತ್ನು ಕಾಶ್ನೀರದಲ್ಲಿ ಭದ್ರತಾ ತ್ರಮವಾಗಿ ಮಾತ್ರ ಅಮರನಾಥ ಯಾತ್ರಿಕರು ಹಾಗೂ ಪ್ರವಾಸಿಗರಿಗೆ ಮುನೈಚ್ನರಿಕೆ ನೀಡಲಾಗಿದೆ ವದಂತಿಗಳನ್ನು ನಂಬಬಾರದು ರಾಜ್ಯಪಾಲ ಸತ್ತಪಾಲ್ ಮಲ್ಲಿಕ್ ಮನವಿ

ವದಂತಿಗಳನ್ನು ನಂಬಬಾರದು ಹಾಗೂ ರಾಜ್ಲದಲ್ಲಿ ಕಾನೂನು ಮತ್ತು ಸುವ್ಲವಸ್ಥೆ ನಿರ್ವಹಣೆಗೆ ಸಹಕರಿಸಬೇಕು ಎಂದು ಆ ರಾಜ್ಲದ ಶ್ರಮುಖ ರಾಜಕೀಯ ನಾಯಕರಲ್ಲಿ ಅಲ್ಲಿಯ ರಾಜ್ಯಪಾಲರಾದ ಸತ್ತಪಾಲ್ ಮಲ್ಲಿಕ್ ಮನವಿ ಮಾಡಿಕೊಂಡಿದ್ದಾರೆ ಜಮ್ನು ಕಾಶೀರದ ಪ್ರಮುಖ ರಾಜಕೀಯ ಪಕ್ಷಗಳಾದ ಪಿಡಿಪಿ ಅಧ್ಯಕ್ಷೆ ಮೆಹಬೂಬ ಮುಫ್ಟಿ ಜಮ್ಮ ಮತ್ತು ಕಾಶ್ನೀರ ಜನಾಂದೋಲನ ಪಕ್ಷದ ಅಧ್ಯಕ್ಷ ಡಾ ಶಾ ಫೈಸಲ್ ಪೀಪಲ್ಸ್ ಕಾನ್ನರೆನ್ಸ್ ಪಕ್ಷದ ಅಧ್ಯಕ್ಷ ಸಜ್ಜದ್ ಲೋನ್ ಅದೇ ಪಕ್ಷದ ಮತ್ತೊಬ್ಲ ನಾಯಕ ಇಮ್ರಾನ್ ರಜಾ ಅನ್ವಾರಿ ಸೇರಿದಂತೆ ಪ್ರಮುಖ ರಾಜಕೀಯ ನಾಯಕರ ನಿಯೋಗದೊಂದಿಗೆ ರಾಜ್ಯಪಾಲರು ನಿನ್ನೆ ತಡರಾತ್ರಿ ಜಮ್ನು ಕಾತ್ನೀರದಲ್ಲಿ ಎದುರಾಗಿರುವ ಭದ್ರತಾ ಬೆದರಿಕೆ ಕುರಿತಂತೆ ಸಭೆ ನಡೆಸಿದರು

ಅಮರನಾಥ ಯಾತ್ರಿಕರ ಮೇಲೆ ಭಯೋತ್ವಾದಕರು ದಾಳಿ ನಡೆಸಬಹುದಾದ ಬಗ್ಗೆ ಭದ್ರತಾ ಸಂಸ್ಥೆಗಳಗೆ ವಿಶ್ವಾಸಾರ್ಹ ಮತ್ತು ಗಂಭೀರ ಸುಳವುಗಳು ಲಭ್ಯವಾಗಿರುವ ಹಿನೈಲೆಯಲ್ಲಿ ಈ ಸೂಚಿನೆಗಳನ್ನು ಹೊರಡಿಸಲಾಗಿದೆ ಎಂದು ರಾಜ್ಯಪಾಲರು ರಾಜಕೀಯ ನಾಯಕರ ನಿಯೋಗಕ್ಕೆ ಮಾಹಿತಿ ನೀಡಿದರು ನಿನ್ನೆ ಸೇನಾಪಡೆಗಳ ಕಮಾಂಡರ್ ಮತ್ತು ರಾಜ್ಯ ಪೊಲೀಸ್ ಮುಖ್ಯಸ್ವರು ನಡೆಸಿದ ಜಂಟಿ ಸುಧಿಗೋಷ್ನಿಯಲ್ಲಿ ಈ ಆತಂಕವಾದದ ಬೆದರಿಕೆಗಳ ಗಂಭೀರತೆಯ ಬಗ್ಗೆ ವಿವರವಾಗಿ ಪರಿಶೀಲಿಸಲಾಗಿದೆ ಎಂದು ತಿಳಿಸಿದರು ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಅಮರನಾಥ ಯಾತ್ರಿಕರು ಮತ್ತು ರಾಜ್ಯಕ್ಷೆ ಆಗಮಿಸಿರುವ ಹೊರ ರಾಜ್ಯಗಳ ಪ್ರವಾಸಿಗರಿಗೆ ಸಾಧ್ಯವಾದಪ್ಪು ಬೇಗನೆ ತಮ್ನ ತಮ್ನ ರಾಜ್ಯಗಳಿಗೆ ಹಿಂದಿರುಗುವಂತೆ ಸೂಚಿಸಿದೆ ಆದರೆ ಈ ಬಗ್ಗೆ ಇಲ್ಲಸಲ್ಲದ ವದಂತಿಗಳನ್ನು ಸ್ಕಷ್ಟಿಸಿ ಅನಗತ್ಯವಾಗಿ ಆತಂಕ ಸ್ಪಷ್ಷಿಸಲಾಗುತ್ತಿದೆ ಎಂದರು ಜಮ್ನು ವಲಯದಲ್ಲಿ ಹವಾಮಾನ ಪರಿಸ್ಥಿತಿ ಹಾಗೂ ಭೂ ಕುಸಿತ ಪ್ರಕರಣಗಳ ದೃಷ್ಷಿಯಿಂದಲೂ ಕಳೆದ ಬುಧವಾರದಂದು ಅಮರನಾಥ ಯಾತ್ರೆಯನ್ನು ನಿಲ್ಲಿಸಲಾಗಿದ್ಲು ಈ ಕ್ರಮ ನಾಳೆಯವರೆಗೆ ಮುಂದುವರೆಯುತ್ತದೆ ಎಂದು ಸತ್ಲಪಾಲ ಮಲ್ಲಿಕ್ ಮಾಹಿತಿ ನೀಡಿದರು

ದೇಶದ ಪಲವು ರಾಜ್ಞಗಳಿಂದ ಸಾವಿರಾರು ಶ್ರದ್ದಾಳುಗಳು ನಯನ ಮನೋಹರ ಪಡ್ಡರ್ ಕಣಿವೆಯಲ್ಲಿರುವ ದುರ್ಗ್ ಮಂದಿರದಲ್ಲಿ ಪ್ರಾರ್ಥನೆ ಸಲ್ಲಿಸಲು ಈ ವೇಳೆ ರಾಜ್ಲಕ್ಷೆ ಭೇಟಿ ನೀಡುತ್ತಾರೆ ಜಮ್ನು ಮತ್ತು ಕಾತ್ನೀರದ ಸೋಪೋರ್ ಜಿಲ್ಲೆಯ ವಾರ್ಪೊರಾ ಪ್ರದೇಶದಲ್ಲಿ ಇಂದು ಬೆಳಗ್ಗೆ ಭದ್ರತಾ ಪಡೆಗಳೊಂದಿಗೆ ನಡೆದ ಗುಂಡಿನ ಚಕಮಕಿಯಲ್ಲಿ ಓರ್ವ ಭಯೋತ್ವಾದಕ ಪತನಾಗಿದ್ದಾನೆ ಈ ಪ್ರದೇಶದಲ್ಲಿ ಉಗ್ರರು ಅಡಗಿರುವ ಕುರಿತ ಖಚಿತ ಮಾಹಿತಿಯ ಮೇರೆಗೆ ಭದ್ರತಾ ಪಡೆಗಳ ಜಂಟಿ ತಂಡ ನಡೆಸಿದ ಶೋಧ ಕಾರ್ಯದ ವೇಳೆ ಈ ಚಕಮಕಿ ಸಂಭವಿಸಿದೆ ನಿನ್ನೆ ನಡೆದ ಕಾರ್ಯಾಚರಣೆಯಲ್ಲಿ ಒಬ್ಲ ಭಯೋತ್ವಾದಕನನ್ನು ಹೊಡೆದು ಉರುಳಿಸಲಾಗಿತ್ತು ಈ ಪ್ರಕರಣ ದಕ್ಷಿಣ ಕಾಶ್ನೀರದ ಶೋಪಿಯಾನ್ ಜಿಲ್ಲೆಯ ಪಾಂಡುಶಾನ್ ಎಂಬಲ್ಲಿ ನಡೆದಿತ್ತು ಈ ಪ್ರಕರಣದಲ್ಲಿ ಒಬ್ಲ ಸೇನಾ ಯೋಧ ಹುತಾತ್ತರಾಗಿದ್ದು ಮತ್ತೊಬ್ಲ ಸೈನಿಕ ತೀವ್ರವಾಗಿ ಗಾಯಗೊಂಡಿದ್ದಾರೆ

ಇಂದು ಬೆಳಿಗ್ಗೆ ಆರು ಗಂಟೆ ಸುಮಾರಿಗೆ ಬಾಗ್ನಾದಿ ಮೊಲೀಸ್ ತಾಣೆ ವ್ಯಾಪ್ತಿಯ ಸಿಟಗೋಟ ಅರಣ್ಯ ಪ್ರದೇಶದಲ್ಲಿ ಜಿಲ್ಲಾ ಮೀಸಲು ಕಾವಲುಪಡೆಯ ಸಿಬ್ಲಂದಿ ನಕಲ್ ವಿರುದ್ಧದ ಕಾರ್ಯಾಚರಣೆ ನಡೆಸುತ್ತಿದಾಗ ಈ ಗುಂಡಿನ ಚಕಮಕಿ ನಡೆಯಿತೆಂದು ಪೊಲೀಸರು ತಿಳಿಸಿದ್ದಾರೆ

ಶೋಧ ಕಾರ್ಯಾಚರಣೆ ಮುಂದುವರೆದಿದೆ

ಪ್ರಶಸ್ತಿ ಸ್ತೀಕರಿಸಿದ ನಂತರ ಮಾತನಾಡಿದ ರಾಮನಾಥ್ ಕೋವಿಂದ್ ಈ ಪ್ರಶಸ್ತಿಯು ಉಭಯ ದೇಶಗಳ ನಾಗರಿಕರಿಗೆ ಸಂದ ಪ್ರಶಸ್ತಿಯಾಗಿದೆ ಎಂದರು

ವಿಶ್ವಸಂಸ್ಥೆ ಭದ್ರತಾ ಮಂಡಳ ಸುಧಾರಣೆಗೆ ಭಾರತ ಮತ್ತು ಗಿನಿ ಸರ್ಕಾರಗಳು ಆಗ್ರಹಿಸಿವೆ ಪ್ಲಿಮ ಆಫ್ರಿಕಾದ ಮೂರು ರಾಷ್ಷಗಳಿಗೆ ಭೇಟಿ ನೀಡಿರುವ ರಾಷ್ಷಪತಿ ಕೋವಿಂದ್ ಇಂದು ಗಿನಿ ದೇಶದಲ್ಲಿ ನೆಲೆಸಿರುವ ಭಾರತೀಯ ಸಮುದಾಯ ಆಯೋಜಿಸಿರುವ ಕಾರ್ಯಕ್ಷಮದಲ್ಲಿ ಭಾಗವಹಿಸಲಿದ್ದಾರೆ

ಈ ಸಂದರ್ಭದಲ್ಲಿ ಪಕ್ಷದ ಅಧ್ಯಕ್ಷ ಅಮಿತ್ ಷಾ ಹಾಗೂ ಕಾರ್ಯಾಧ್ವಕ್ಷ ಜೆ

ಕಾರ್ಯಾಗಾರದಲ್ಲಿ ವಿವಿಧ ವಿಷಯಗಳಿಗೆ ಸಂಬಂಧಪಟ್ಟಂತೆ ಅನೇಕ ಕಾರ್ಯಚಟುವಟಿಕೆಗಳು ನಡೆಯಲಿವೆ ಕಾರ್ಯಕ್ರಮದಲ್ಲಿ ಸಂಸದರು ಅದರಲ್ಲೂ ಇತ್ತೀಚನ ಲೋಕಸಭಾ ಚುನಾವಣೆಯಲ್ಲಿ ಜಯಗಳಿಸಿರುವ ಬಿಜೆಪಿ ಸಂಸದರಿಗೆ ಸಂಸತ್ ಭವನದ ಹೊರಗಡೆ ಹಾಗೂ ಅಧಿವೇಶನಗಳಲ್ಲಿ ಹೇಗೆ ನಡೆದುಕೊಳ್ಳಬೇಕು ಎನ್ನುವ ವಿಷಯಗಳನ್ನು ವಿವರಿಸಲಾಗುವುದು ತಮ್ಮ ತಮ್ಮ ಮತಕ್ಷೇತ್ರಗಳ ನಾಗರಿಕರೊಂದಿಗೆ ಉತ್ತಮ ಬಾಂಧವ್ಯ ಹೊಂದುವ ವಿಷಯಗಳನ್ನು ತಿಳಿಸಲಾಗುವುದು ನಮೋಆಪ್ ಮತ್ತು ಸಾಮಾಜಿಕ ಮಾಧ್ಯಮದ ಬಗ್ಗೆ ಕೂಡ ಕಾರ್ಯಾಗಾರದಲ್ಲಿ ವಿಶೇಷ ತರಬೇತಿಯನ್ನು ಇಂದು ಆಯೋಜಿಸಲಾಗಿದೆ ಮಹಾರಾಷ್ಟದ ರಾಜಧಾನಿ ಮುಂಟೈ ಮಹಾನಗರದಲ್ಲಿ ಇಂದೂ ಕೂಡ ಬೆಳಗಿನ ಜಾವದಿಂದಲೇ ಧಾರಾಕಾರ ಮಳೆಯಾಗುತ್ತಿದೆ ಥಾಣೆ ಪಾಲ್ರರ್ ರಾಯ್ಫ಼ಡ್ ಸೇರಿದಂತೆ ಪಲವು ಬಡಾವಣೆಗಳಲ್ಲಿ ಎಡಬಿಡದೆ ಭಾರೀ ಮಳೆಯಾಗುತ್ತಿದೆ ಮುಂಬೈ ಮಹಾನಗರ ಮತ್ತು ಉಪನಗರಗಳಲ್ಲಿ ನಿನ್ನೆ ಸಹ ಕುಂಭದ್ರೋಣ ಮಳೆಯಾಗಿದೆ

ಪ್ಲಾಮ ಕರಾವಳಿಯಲ್ಲಿ ಕಟ್ಟೆಚ್ಲರ ಫೋಷಿಸಲಾಗಿದೆ

ರಾಯ್ಫಡ್ ಜಿಲ್ಲೆಯಲ್ಲಿ ಬಹುತೇಕ ಎಲ್ಲಾ ನದಿಗಳು ಅಪಾಯದ ಮಟ್ಟ ಮೀರಿ ಪರಿಯುತ್ತಿವೆ ಅಂಬಾ ನದಿಯ ಶ್ರವಾಹದ ನೀರು ನಾಗೋಥಾಣೆ ಗ್ರಾಮಕ್ಕೆ ನುಗ್ಗಿದ್ದು ಜನಜೀವನ ಅಸ್ತವಸ್ತವಾಗಿದೆ ಈ ನಡುವೆ ಮಹಾರಾಷ್ಟದ ನಾಂದೇಡ್ ವಾತಿಮ್ ಸಾಂಗ್ಲಿ ಹಿಂಗೋಲ್ ಸೇರಿದಂತೆ ಎಲ್ಲಾ ಜಿಲ್ಲೆಗಳಲ್ಲೂ ನನ್ನೆ ರಾತ್ರಿಯಿಂದ ಭಾರೀ ಮಳೆಯಾಗುತ್ತಿದೆ ಸಾಂಗ್ಲಿಯಲ್ಲಿ ಕೃಷ್ಣ ಮತ್ತು ವರ್ಣ ನದಿಗಳ ನೆರೆ ನೀರು ಅಕ್ಕಪಕ್ಕದ ಗ್ರಾಮಗಳಿಗೆ ನುಗ್ಗಿರುವುದಾಗಿ ವರದಿಯಾಗಿದೆ ರಷ್ನಾ ಮತ್ನು ಚೀನಾ ಜತೆಗೆ ಮತೊಂದು ಹೊಸ ಪರಮಾಣು ಒಪ್ಪಂದಕ್ಕೆ ಸಹಿ ಮಾಡಬೇಕಾದ ಅಗತ್ವವಿದೆ ಎಂದು ಅಮೆರಿಕ ಅಧ್ವಕ್ಷ ಹೊನಾಲ್ಲೆ ಟ್ರಂಪ್ ತಿಳಿಸಿದ್ದಾರೆ ಈ ಕುರಿತು ಪ್ರಕ್ರಿಯೆ ನೀಡಿರುವ ಡೊನಾಲ್ಡ್ ಟ್ರಂಪ್ ಎರಡೂ ದೇಶಗಳ ನಾಯಕರ ಜತೆ ಮಾತುಕತೆ ನಡೆಸಿದ್ದು ಈ ಪ್ರಸ್ತಾವಕ್ಷೆ ಅವರು ಸಮ್ನತಿ ಸೂಚಿಸಿದ್ದಾರೆ ಎಂದು ತಿಳಿಸಿದ್ದಾರೆ

ನೂತನ ಮಾದರಿಯ ಸಾಗರ ಕ್ಷಿಪಣಿಯೊಂದನ್ನು ನಿಯೋಜಿಸುವ ಮೂಲಕ ರಷ್ನಾ ಈ ಒಪ್ಪಂದವನ್ನು ಉಲ್ಲಂಘಿಸಿರುವುದರಿಂದ ತಾನು ಈ ನಿರ್ಧಾರಕ್ಷೆ ಬಂದಿರುವುದಾಗಿ ಅಮೆರಿಕ ಸರ್ಕಾರ ವಿವರಿಸಿದೆ ಆದಾಗ್ಲೂ ರಷ್ಲಾ ಸರ್ಕಾರ ಅಮೆರಿಕದ ಈ ಆರೋಪವನ್ನು ತಳ್ಬಹಾಕಿದೆ ಅಮೆರಿಕ ಮತ್ತು ಚೀನಾ ನಡುವಣ ಪ್ರಸಕ್ತ ವಹಿವಾಟು ಸಮರದ ಪರಿಣಾಮವಾಗಿ ಇದುವರೆಗೆ ಅಮೆರಿಕದ ಅತ್ಯಂತ ದೊಡ್ಡ ವಹಿವಾಟು ಪಾಲುದಾರನಾಗಿದ್ದ ಚೀನಾ ಈ ಸ್ನಾನ ಕಳೆದುಕೊಂಡಿದೆ ಮತ್ತು ಅಮೆರಿಕದ ನೆರೆ ರಾಷ್ಷಗಳಾದ ಮೆಕ್ಕಿಕೋ ಮತ್ತು ಕೆನಡಾ ಈ ಸ್ನಾನಕ್ಕೆ ಬಂದಿವೆ

ಪಂದ್ಲದ ನೇರ ವೀಕ್ಷಕ ವಿವರಣೆಯನ್ನು ಆಕಾಶವಾಣಿ ಶ್ರಸಾರ ಮಾಡಲಿದ್ದು